ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ನಿನ್ನೆ ಐತಿಹಾಸಿಕ ಸರ್ವಾನುಮತದ ತೀರ್ಮ ನೀಡಿತ್ತು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಐವರು ನ್ಲಾಯಮೂರ್ತಿಗಳಿದ್ದ ಸಂವಿಧಾನ ಪೀಠ ವಿವಾದಿತ ಭೂಮಿಯಲ್ಲಿ ಶ್ರೀರಾಮನ ದೇವಾಲಯ ನಿರ್ಮಿಸಲು ಮೂರು ತಿಂಗಳೊಳಗೆ ಟ್ರಸ್ಟ್ ರಚಿಸಬೇಕು ವಿವಾದಿತ ಭೂಮಿಯ ಹಕ್ಕುಪತ್ರಗಳನ್ನು ಟ್ರಸ್ಟ್ಗೆ ಹಸ್ತಾಂತರಿಸಬೇಕು ಎಂದು ಕೇಂದ್ರ ಸರ್ಕಾರಕ್ಷೆ ಸೂಚನೆ ನೀಡಿದೆ

ಅಯೋಧ್ವೆ ಭೂ ವಿವಾದ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಸಮಾಜದ ಪ್ರತಿಯೊಂದು ವರ್ಗ ಸ್ವಾಗತಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಕರ್ತಾರ್ಪುರ್ ಕಾರಿಡಾರ್ಗೆ ಚಾಲನೆ ನೀಡಿರುವುದು ಬರ್ಲಿನ್ ಗೋಡೆಯ ಪತನದಂತೆಯೇ ಏಕತೆಯ ಸಂದೇಶಗಳಾಗಿವೆ ಎಂದರು ಸರ್ವೋಚ್ಚ ನ್ಯಾಯಾಲಯದ ತೀರ್ಷಿನ ಬಗ್ಗೆ ಪ್ರತಿಕ್ರಿಯಿಸಿರುವ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ತೀರ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜನರ ವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ಹೇಳಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಈ ತೀರ್ಮ ನ್ನಾಯಾಂಗ ವ್ಯವಸ್ಥೆಯಲ್ಲಿ ಮೈಲಿಗಲ್ಲಾಗಲಿದ್ದು ಭಾರತದ ಏಕತೆ ಮತ್ತು ಸಮಗ್ರತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಹೇಳಿದ್ದಾರೆ ತೀರ್ಪನ್ನು ಯಾರೋಬ್ದರ ಗೆಲುವು ಇಲ್ಲವೇ ಸೋಲು ಎಂದು ಪರಿಗಣಿಸಬಾರದೆಂದು ಅಲ್ಲಸಂಖ್ಣಾತ ವ್ಯವಹಾರಗಳ ಖಾತೆ ಸಚಿವ ಮುಕ್ತಾರ್ ಅಬ್ಬಾಸ್ ನಕ್ಷಿ ಪ್ರತಿಕ್ರಿಯಿಸಿದ್ದಾರೆ ರಾಮ ಮಂದಿರ ನಿರ್ಮಾಣದ ಪರವಾಗಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ತಾನು ಗೌರವಿಸುವುದಾಗಿ ಕಾಂಗ್ರೆಸ್ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾತ್ವತೀತ ಸಂವಿಧಾನದಡಿ ಸುಪ್ರೀಂ ಕೋರ್ಟ್ ಸರ್ವಾನುಮತದಿಂದ ನೀಡಿರುವ ಐತಿಹಾಸಿಕ ತೀರ್ಪನ್ನು ಎಲ್ಲರೂ ಗೌರವಿಸಬೇಕು ಎಂದು ಬಿಎಸ್ಒಿ ವರಿಷ್ಣೆ ಮಾಯಾವತಿ ಹೇಳಿದ್ದಾರೆ ಪ್ರಕರಣದಲ್ಲಿ ಪ್ರಮುಖ ಕಕ್ಷಿದಾರರಲ್ಲಿ ಒಬ್ಬರಾಗಿದ್ದ ಉತ್ತರ ಪ್ರದೇಶ ಸುನ್ನಿ ಕೇಂದ್ರೀಯ ವಕ್ಪ ಬೋರ್ಡ್ ಅಧ್ಯಕ್ಷ ಜಾಫ್ ರ್ ಅಹಮದ್ ಫರೂಕಿ ಸಹ ತೀರ್ಪನ್ನು ಸ್ವಾಗತಿಸಿದ್ದಾರೆ ಮತ್ತೊಬ್ಬ ಕಕ್ಷಿದಾರರಾಗಿದ್ದ ಇಕ್ಟಾಲ್ ಅನ್ಲಾರಿ ಕಂಡ ತೀರ್ಪಿನ ಬಗ್ಗೆ ತೃಪ್ತಿ ವ್ವಕ್ತಪಡಿಸಿ ತಾವು ತೀರ್ಪನ್ನು ನ್ಯಾಯಾಲಯದಲ್ಲಿ ಪ್ರತ್ನಿಸುವುದಿಲ್ಲ ಎಂದು ಹೇಳಿದ್ದಾರೆ

ಸರ್ಕಾರ ರಚನೆ ಕುರಿತ ರಾಜಕೀಯ ಬಿಕ್ಕಟ್ಟು ಕೊನೆಗೊಳಿಸಲು ಕೆಲ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಸರ್ಕಾರ ರಚನೆಗೆ ಅತಿ ದೊಡ್ಡ ಪಕ್ಷವಾದ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ದೇವೇಂದ್ರ ಪಡಣವಿಸ್ ಅವರನ್ನು ರಾಜ್ಯಪಾಲ ಭಗತ್ಸಿಂಗ್ ಕೊತಿಯಾರಿ ನಿನ್ನೆ ಆಹ್ನಾನಿಸಿದ್ದಾರೆ ಸರ್ಕಾರ ರಚನೆ ಕುರಿತ ನಿರ್ಧಾರವನ್ನು ಇಂದು ನಡೆಯುವ ಬಿಜೆಪಿ ಕೋರ್ ಸಮಿತಿ ಸಭೆಯಲ್ಲಿ ತೆಗೆದುಕೊಳ್ಳಲಾಗುವುದು ಎಂದು ಪಕ್ಷದ ಮುಖಂಡ ಸುಧೀರ್ ಮುಂಗಚ್ವರ್ ಹೇಳಿದ್ದಾರೆ

ನಿಯಮಾವಳಿಯಂತೆ ರಾಜ್ಜಪಾಲರು ನಿರ್ಧಾರ ತೆಗೆದುಕೊಂಡಿದ್ದು ಇದನ್ನು ಸ್ವಾಗತಿಸುವುದಾಗಿ ಶಿವಸೇನೆ ಮುಖಂಡ ಸಂಜಯ್ ರಾವತ್ ಹೇಳಿದ್ದಾರೆ ಬಿಜೆಪಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ಅತಿ ದೊಡ್ಡ ಪಕ್ಷವಾಗಿದ್ದು ಸರ್ಕಾರ ರಚನೆಗೆ ಮೊದಲು ಆಹ್ವಾನ ಪಡೆಯುವ ಹಕ್ಕು ಹೊಂದಿದೆ ಎಂದು ಅವರು ಹೇಳಿದ್ದಾರೆ

ಪಶ್ಚಿಮ ಬಂಗಾಳಕ್ಕೆ ನಿನ್ನೆ ಅಪ್ಪಳಿಸಿದ್ದ ಭೀಕರ ಚಂಡಮಾರುತ ಬುಲ್ ಬುಲ್ ಇಂದು ಬೆಳಗಿನ ಜಾವ ಬಾಂಗ್ಲಾ ದೇತದತ್ತ ಬೀಸಿದೆ ಚಂಡಮಾರುತ ಸಂಬಂಧಿತ ಘಟನೆಗಳಲ್ಲಿ ಪಶ್ಲಿಮ ಬಂಗಾಳದಲ್ಲಿ ಮೂವರು ಹಾಗೂ ಒಡಿತಾದಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ

ಮರಗಳು ಬೇರು ಸಮೇತ ನೆಲಕ್ಕುರುಳವೆ ರಾಜ್ಜದ ವಿವಿಧೆಡೆ ನಿರಂತರ ಮಳೆಯಿಂದ ಅನೇಕ ಪ್ರದೇಶಗಳು ಜಲಾವೃತವಾಗಿದೆ ಒಡಿಶಾದ ಜಾಜ್ ಜಗತ್ಸಿಂಗ್ಪುರ್ ಭದ್ರಕ್ ಹಾಗೂ ಬಾಲಾಸೊರ್ ಜಿಲ್ಲೆಗಳು ಚಂಡಮಾರುತದಿಂದ ತೀವ್ರಬಾಧಿತವಾಗಿವೆ ಈ ಪ್ರದೇಶಗಳಲ್ಲಿ ನೆಲಕ್ಕುರುಳಿದ ಮರಗಳನ್ನು ತೆರವುಗೊಳಿಸಿದ ನಂತರ ಅನೇಕ ಕಡೆ ಇಂದು ಬೆಳಗ್ಗೆ ವಿದ್ದುತ್ ಪೂರೈಕೆ ಮತ್ತು ಸಂಪರ್ಕ ಸೇವೆಗಳನ್ನು ಸಾಮಾನ್ಯ ಸ್ಕಿತಿಗೆ ತರಲಾಗಿದೆ ಬಾಲಾಸೊರ್ ಭದ್ರಕ್ ಮತ್ತು ಕೇಂದ್ರಪಾರ ಜಿಲ್ಲೆಯ ಕೆಲ ಪ್ರದೇಶಗಳಲ್ಲಿ ಸಾಮಾನ್ಯ ಸ್ಥಿತಿ ಇನ್ನೂ ಮರಳಬೇಕಾಗಿದೆ ಎಂದು ವಿಶೇಷ ಪರಿಹಾರ ಆಯುಕ್ತ ಪ್ರದೀಪ್ ಜೆನಾ ಹೇಳಿದ್ದಾರೆ ಚಂಡಮಾರುತದಿಂದ ಕೇಂದ್ರಪಾರ ಜಿಲ್ಲೆಯಲ್ಲಿ ಗೋಡೆ ಕುಸಿದು ಓರ್ವ ವ್ಯಕ್ತಿ ಮೃತಪಟ್ಟದ್ದಾರೆ ಚಂಡಮಾರುತದಿಂದ ಭತ್ತ ಬೆಳೆಗಳಿಗೆ ಉಂಟಾಗಿರುವ ಹಾನಿ ಕುರಿತು ಅಂದಾಜು ಮಾಡಲು ತಂಡವನ್ನು ಕಳುಹಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಮುಖ್ಚಕಾರ್ಯದರ್ಶಿ ಅಸಿತ್ ತ್ರಿಪಾಠಿ ತಿಳಿಸಿದ್ದಾರೆ

ಇದೇ ವೇಳೆ ಉಪರಾಷ್ಟಪತಿಯವರು ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಈ ಪ್ರತಿನಿಧಿಗಳಿಗೆ ಆಹ್ವಾನ ನೀಡಿದರು

ಕಳೆದ ಏಪ್ರಿಲ್ನಲ್ಲಿ ನಡೆದ ಸಂಸತ್ ಚುನಾವಣೆಯಲ್ಲಿ ಸೋಸಿಯಲಿಷ್ಟ್ ಪಕ್ಷ ಹೆಚ್ಚು ಸ್ಥಾನಗಳಒದ್ದರೂ ಸರ್ಕಾರ ರಚಸುವಲ್ಲಿ ವಿಫಲವಾಗಿತ್ತು ಈ ಹಿನ್ನೆಲೆಯಲ್ಲಿ ಹಂಗಾಮಿ ಪ್ರಧಾನಿ ಪೆಡ್ರೊ ಸಾಂಚೆಸ್ ಚುನಾವಣೆಗೆ ಕರೆ ನೀಡಿದ್ದರು

ಚುನಾವಣೆಗಳಲ್ಲಿ ಯಾವುದೇ ಪಕ್ಷಕ್ಷೆ ಬಹುಮತ ಬಾರದಿರುವುದು ಇದಕ್ಕೆ ಕಾರಣವಾಗಿದೆ